ಮಧ್ಯ ಪ್ರಾಚ್ಗದಲ್ಲಿರುವ ತಮ್ಮ ಭದ್ರತಾಪಡೆಗಳನ್ನು ವಾಪಸ್ಸು ಕೆರೆಸಿಕೊಳ್ಳುವಂತೆ ವಿದೇಶಿ ಶಕ್ತಿಗಳಿಗೆ ಇರಾನ್ ಅಧ್ಯಕ್ಷ ಹುಸೇನ್ ರೋಹಾನಿ ಕೆ

ಗುವಾಪತಿಯಲ್ಲಿ ನಡೆಯುತ್ತಿರುವ ಖೇಲೋ ಇಂಡಿಯಾ ಪಂದ್ಯಾವಳಿಯಲ್ಲಿ ಮಹಾರಾಷ್ಸ ಪದಕಪಟ್ಲಿಯಲ್ಲಿ ಮುಂಚೂಣಿಯಲಿದ್ಲು

ಜೈಶಂಕರ್ ಪ್ರತಿಪಾದಿಸಿದ್ದಾರೆ ನವದೆಹಲಿಯಲ್ಲಿ ಆಯೋಜಿಸಿರುವ ರೈಸೀನಾ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಭಯೋತ್ತಾದಕತೆಯನ್ನು ನಿರ್ಮೂಲನೆ ಮಾಡುವ ಸಲುವಾಗಿ ಭಾರತ ದಿಟ್ಟ ನಿಲುವಿಗೆ ವಿಶ್ವದೆಲ್ಲಡೆ ಉತ್ತಮ ಪ್ರಕ್ಷಿಕಿಯೆ ವ್ಯಕವಾಗಿದೆ ಇದನ್ನು ಅಡ್ಡಿಪಡಿಸುವವರ ವಿರುದ್ಧ ನಿರ್ದಾಕ್ಷಿಣ್ಣ ಕ್ರಮ ಸೇರಿದಂತೆ ಕೆಲವು ಮಹತ್ವದ ನಿಲುವಿಗೆ ಬೆಂಬಲ ಪಡೆಯಲು ಭಾರತ ಮುಂದಾಗಿದೆ ಎಂದು ಅವರು ಹೇಳದರು ಪ್ಕಾರೀಸ್ನಲ್ಲಿ ನಡೆದ ಹವಾಮಾನ ಒಪ್ಪಂದ ಹಾಗೂ ದೆಹಲಿಯಲ್ಲಿ ಇತ್ತೀಚೆಗೆ ನಡೆದ ಜಾಗತಿಕ ಸಮಸ್ನೆಗಳ ಕುರಿತು ಚರ್ಚೆಯಲ್ಲಿ ಗ್ರೆರು ಹಾಜರಾದವರ ಬಗ್ಗೆ ಗಮನಪರಿಸುವುದು ಅಗತ್ಯವಾಗಿದೆ ಎಂದರು

ಹಿಂಸಾಚಾರವನ್ನು ಯೋಧರು ಸಮರ್ಥವಾಗಿ ಹತ್ತಿಕಿದ್ದಾರೆ

ಕೇಂದ್ರಾಡಳತ ಪ್ರದೇಶದ ಭದ್ರತೆಗೆ ಸೇನೆ ಸದಾ ಸನ್ನದ್ಗಾಗಿದೆ ಎಂದು ನರವಣೆ ತಿಳಿಸಿದರು ಸೇನಾ ದಿನಾಚರಣೆ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯೋಧರಿಗೆ ಅಭಿನಂದನೆ ಸಲ್ಲಿಸಲ್ಲಿದ್ದಾರೆ ದೇಶದ ಭದ್ರತೆಯಲ್ಲಿ ತೊಡಗಿರುವ ಯೋಧರ ತ್ನಾಗ ಬಲಿದಾನ ಸ್ಥರಿಸಿದ ಪ್ರಧಾನಮಂತ್ರಿ ಅವರು ಸೇನೆಗೆ ಗೌರವ ಸಲ್ಲಿಸುವುದಾಗಿ ಸಂದೇಶದಲ್ಲಿ ತಿಳಿಸಿದ್ದಾರೆ

ಕಾರ್ಯಪ್ಪ ಅಧಿಕಾರ ವಹಿಸಿಕೊಂಡ ದಿನದಂದು ಸೇನಾ ದಿನವನ್ಯಾಗಿ ಆಚರಿಸಲಾಗುತ್ತಿದೆ ದೇಶದ ರಾಜಧಾನಿ ದೆಹಲಿಯ ವಿಧಾನಸಭಾ ಚುನಾವಣಾ ಪ್ರಕ್ರಿಯೆ ಆರಂಭಗೊಂಡಿದ್ದು ಮಾದರಿ ನೀತಿ ಸಂಹಿತೆ ಚಾರಿಯಲಿರುವುದರಿಂದ ಹಲವು ಪ್ರದೇಶಗಳಲ್ಲಿ ನಾಕಾ ಬಂದಿ ವಿಧಿಸಲಾಗಿದೆ

ಪ್ರಥಮ ಭಾರಿಗೆ ದೆಹಲಿ ಮೆಟ್ರೋ ಉತ್ತರ ರೈಲ್ವೆ ಉದ್ಯೋಗಿಗಳು ಹಾಗೂ ಮಾಧ್ಯಮ ಶ್ರತಿನಿಧಿಗಳಿಗೆ ಅಂಜಿ ಮೂಲಕ ಮತದಾನ ಮಾಡಲು ಅವಕಾಶ ನೀಡಲಾಗಿದೆ ಎಂದು ದೆಹಲಿ ಮುಖ್ಯಚುನಾವಣಾಧಿಕಾರಿ ರಣಭೀರ್ ಸಿಂಗ್ ಹೇಳಿದ್ದಾರೆ

ಅಗತ್ತ ಸೇವೆಯಲ್ಲಿ ಪಾಲ್ಗೊಂಡಿರುವ ದೆಹಲಿ ವಿಧಾನಸಭಾ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಲಂದಿಗಳಿಗೆ ಅಂಚೆ ಮತದಾನಕ್ಕೆ ಅವಕಾಶ ನೀಡಲಾಗಿದೆ

ಸಾಮಾಜಿಕ ಕಾರ್ಯಕರ್ತ ಅಣ್ಣಾ ಹಜಾರೆ ಅವರ ತತ್ತ ಮತ್ತು ಸಿದ್ಗಾಂತಗಳನ್ನು ಅಮ್ಆದ್ಗಿ ಪಕ್ಷದ ಸಂಚಾಲಕ ಅರವಿಂದ್ ಕೇಜ್ರವಾಲ್ ಗಾಳಗೆ ತೂರಿದ್ದಾರೆ ಎಂದು ಬಿಜೆಪಿ ಗಂಭೀರ ಆರೋಪ ಮಾಡಿದೆ ಪಕ್ಲದ ಮುಖಂಡ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ದೆಹಲಿಯಲ್ಲಿಂದು ಸುಧ್ಗಗಾರರೊಂದಿಗೆ ಮಾತನಾಡಿ ಅಣ್ಣಾ ಹಜಾರೆ ಅವರಿಗೆ ಅಮ್ ಆದ್ಲಿ ಪಕ್ಷ ದ್ರೋಪ ಬಗೆದಿದೆ ಎಂದು ದೂರಿದರು ನಾಗರಿಕ ಪೌರತ್ವ ತಿದ್ದುಪಡಿ ಪ್ರಕ್ನಿಸುವ ಅಮ್ ಆದ್ಲಿ ಪಕ್ಷ ದೆಪಲಿಯ ಜನರನ್ನು ತಪ್ಪು ದಾರಿಗೆ ಎಳೆಯುತ್ತಿದೆ ಎಂದು ಆರೋಪಿಸಿದರು ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲಿ ಶಿಕ್ಷಣ ವಲಯಕ್ಕೆ ನೀಡಿರುವ ಅನುದಾನವನ್ನು ಕಡಿಮೆ ಮಾಡಲಾಗಿದೆ

ಮಧ್ಯಪಾಚ್ನದಲ್ಲಿರುವ ವಿದೇಶಿ ಭದ್ರತಾಪಡೆ ತನ್ನ ವಿದೇಶ ಅಧಿಕಾರವನ್ನು ಹಿಂತೆಗೆದುಕೊಳ್ಳಬೇಕೆಂದು ಇರಾನ್ ಅಧ್ಯಕ್ಷ ಹುಸೇನ್ ರೋಹಾನಿ ಹೇಳಿದ್ದಾರೆ ವಾಹಿನಿಯೊಂದರ ಸಂದರ್ಶನದಲ್ಲಿ ಮಾತನಾಡಿರುವ ಅವರು ಯುನೈಟೆಡ್ ಕಿಂಗ್ಡಮ್ ಫ್ರಾನ್ಸ್ ಮತ್ತು ಜರ್ಮನ್ ದೇಶಗಳು ತೆಪರಾನ್ ಸವಾಲುಗಳನ್ನು ಬಗೆಹರಿಸಲು ಬದ್ಧತೆ ಪ್ರದರ್ತಿಸಬೇಕು ಅಲ್ಲದೆ ಇರಾನ್ಗೆ ಗಂಡಾಂತರವಾಗಿರುವ ವಿದೇಶಿ ಅಧಿಕಾರಶಾಹಿಗಳು ತಮ್ನ ಪಡೆಗಳನ್ನು ವಾಪಸ್ತು ಪಡೆಯಬೇಕೆಂದು ಅವರು ಹೇಳದ್ದಾರೆ

ಯೂರೋಪಿಯನ್ನ ದೇಶಗಳು ಈ ಭಾಗದಲ್ಲಿ ಉಂಟಾಗಿರುವ ಆಂತರಿಕ ಪ್ರಕ್ಷುಬ್ಲತೆ ಗಂಭೀರ ಚಿಂತನೆ ನಡೆಸಬೇಕಾಗಿದೆ ಅಮೆರಿಕ ಇರಾನ್ ಮೇಲೆ ನಡೆಸಿರುವ ದಾಳಿಯ ಬಗ್ಗೆಯು ಇರಾನ್ ಅಧ್ಯಕ್ಷರು ಸಂದರ್ಶನದಲ್ಲಿ ಪ್ರಸ್ತಾಪಿಸಿದ್ದಾರೆ

ನಿರ್ಭಯ ಅತ್ಲಾಚಾರ ಪ್ರಕರಣದ ನಾಲ್ವರು ಅಪರಾಧಿಗಳಲ್ಲಿ ಮುಖೇಶ್ ಸಿಂಗ್ ಸಳ್ಲಿಸಿದ್ದ ಕ್ಷಮಾದಾನ ಅರ್ಜಿಯನ್ನು ದೆಹಲಿ ಸರ್ಕಾರ ತಿರಸರಿಸುವಂತೆ ಶಿಫಾರಸ್ತು ಮಾಡಿದೆ ಸುಪ್ರೀಂ ಕೋರ್ಟ್ ಮುಂದೆ ಕೊನೆಗಳಿಗೆಯಲ್ಲಿ ನಿನೈ ಮುಖೇಶ್ ಸಿಂಗ್ ಕ್ರಮಾದಾನ ಅರ್ಜಿಯನ್ನು ಸಲ್ಲಿಸಿದ್ದರು ಸುಪ್ರೀಂ ಕೋರ್ಟ್ ಮುಂದೆ ಅಪರಾಧಿಯ ವಿಶೇಷ ಅಧಿಕಾರವಾದ ಕ್ನೂರೇಟವ್ ಅರ್ಜ ತಿರಸ್ತತವಾದ ಬಳಿಕ ಮುಖೇಶ್ ಸಿಂಗ್ ರಾಷ್ಷಪತಿಯ ಮುಂದೆ ಕ್ರಮಾದಾನ ಅರ್ಜಿ ಸಲ್ಲಿಸುವ ಬಾಕಿ ಉಳಿದಿತ್ತು ದೆಹಲಿ ಉಪಮುಖ್ಯಮಂತ್ರಿ ಮನೀಶ್ ಸಿಶೋಡಿಯಾ ತ್ವರಿತವಾಗಿ ತಿರಸ್ಕರಿಸುವ ಬಗ್ಗೆ ಉಪರಾಜ್ಯಪಾಲ ಅನಿಲ್ ಬಿಜಾಲ್ ಅವರಿಗೆ ರಾಜ್ಯ ಸರ್ಕಾರ ಶಿಫಾರಸ್ತು ಮಾಡಿರುವುದಾಗಿ ತಿಳಿಸಿದರು

ದೆಹಲಿ ಹೈಕೋರ್ಟ್ನ ನಿವೃತ್ತ ನ್ನಾಯಮೂರ್ತಿ ಎಸ್

ದಿಂಗ್ರಾ ನೇತೃತ್ತದ ವಿಶೇಷ ತನಿಖಾ ತಂಡ ಕೇಂದ್ರ ಸರ್ಕಾರಕ್ಕೆ ವರದಿ ನೀಡಿದೆ ಎಂದು ಸಾಲಿಸೆಟರ್ ಜನರಲ್ ತುಷರ್ ಮೆಪ್ತಾ ಸುಪ್ರೀಂ ಕೋರ್ಟ್ ಮುಂದೆ ಮಾಹಿತಿ ನೀಡಿದರು ಸುಪ್ರೀಂ ಕೋರ್ಟ್ನ ಮುಖ್ಯನ್ನಾಯಮೂರ್ತಿ ಎಸ್

ಬೊಬ್ನೆ ಹಾಗೂ ನ್ನಾಯಮೂರ್ತಿಗಳಾದ ಬಿ ಆರ್ ಗಾವಿ ಸೂರ್ಯಕಾಂತ್ ನೇತೃತ್ವದ ಪೀಠ ವಿಚಾರಣೆ ಕೈಗೆತ್ತಿಕೊಂಡಿತ್ತು

ನಗದು ವಹಿವಾಟು ಪ್ರಮಾಣ ಟೂಲ್ಗಳಲ್ಲಿ ಕಡಿಮೆಯಾಗುತ್ತಿದೆ ಎಂದು ಪ್ರಾಧಿಕಾರ ಹೇಳಿದೆ

ಮಹಿಳೆಯರ ವಿಭಾಗದಲ್ಲಿ ಕೇರಳ ತಂಡ ಜಯಗಳಿಸಿದೆ ಗುಜರಾತ್ನ ಯುವಕರು ಪರಿಯಾಣದ ತಂಡವನ್ನು ಪರಾಭವಗೊಳಿಸಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು